ಎಸ್

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ವೀಡಿಯೋ ಸಂವಾದ ನಡೆಸಿದ ನಂತರ ಸುಧ್ಧಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸದ್ಕದ ಆತಂಕದ ಹಿನ್ನೆಲೆಯಲ್ಲಿ ಪ್ರಧಾನಿ ಪಲವು ಸಲಹೆ ನೀಡಿದ್ದಾಗಿ ತಿಳಿಸಿದರು ಮುಂಗಾರು ಮತ್ತು ಕೃಷಿ ಚಟುವಟಕೆಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕು ಲಾಕ್ಡೌನ್ ಅವಧಿ ಮುಗಿದ ನಂತರವೂ ಕೆಲವು ಆಗತ್ತ ಮುನ್ನೆಚ್ಚರಿಕೆ ವಒಸಬೇಕೆಂದು ಸೂಚಿಸಲಾಯಿತು ಈ ಓನ್ನೆಲೆಯಲ್ಲಿ ಮುಂದಿನ ಕಾರ್ಯಕ್ರಮಗಳನ್ನು ರೂಪಿಸಲು ಕಾರ್ಯಪಡೆಯನ್ನು ರಚಿಸಲಾಗುವುದು ರಾಜ್ಯದಲ್ಲಿ ಸೊಂಕು ಪರಡದಂತೆ ಆಗತ್ತ ಎಚ್ಚರಿಕೆ ಮಹಿಸಲು ಧಾರ್ಮಿಕ ಮುಖಂಡರ ಜತೆ ಸಮಾಲೋಜನೆ ನಡೆಸಲಾಗುವುದು ಎಂದರು

ಲಾಕ್ಡೌನ್ ಹಿನ್ನೆಲೆಯಲ್ಲಿ ಜನರಿಗೆ ಬೇಕಾದ ಅವಶ್ಯಕ ವಸ್ತುಗಳ ಪೂರೈಕೆಗೆ ಹೆಚ್ಚಿನ ಗಮನ ನೀಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಹೇಳಿದ್ದಾರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಅಲೆಮಾರಿ ಕುಟುಂಬಗಳಿಗೆ ಜಿಲ್ಲಾಡಳಿತದ ವತಿಯಿಂದ ಒಂದು ತಿಂಗಳಿಗೆ ಆಗುವಷ್ಟು ದಿನಸಿ ಪದಾರ್ಥ ಪೂರೈಕೆ ಮಾಡಲಾಗಿದೆ

ಗದಗ ಜಿಲ್ಲೆಯಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಸಚಿವ ಸಿ

ಪಾಟೀಲ್ ಕೊರೋನಾ ಪರಿಸ್ತಿತಿ ಕುರಿತು ಇಂದು ಗದಗ ಮತ್ತು ವಿಜಯಮರ ಜಲ್ಲಾಧಿಕಾರಿಗಳೊಂದಿಗೆ ಎೕಡಿಯೋ ಕಾನ್ಫರೆನ್ಸ್ ನಡೆಸಿ ಮಾಹಿತಿ ಪಡೆದರು

ವಿಶೇಷವಾಗಿ ಹೊರ ರಾಜ್ಯಗಳಿಂದ ಬಂದಿರುವ ಕೂಲಿ ಕಾರ್ಮಿಕರಿಗೆ ಊಟದ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕೆಂದು ಹೇಳಿದರು

ಸುನೀಲ್ ಕುಮಾರ್ ತಿಳಿಸಿದ್ದಾರೆ

ಇದುವರೆಗೆ ಜಲ್ಲೆಯಲ್ಲಿ ಯಾವುದೇ ಸೋಂಕಿನ ಖಟಿತ ಪ್ರಕರಣ ವರದಿಯಾಗಿಲ್ಲ ದೆಪಲಿಯ ಧಾರ್ಮಿಕ ಸಭೆಯಲ್ಲಿ ಜಿಲ್ಲೆಯ ಇಬ್ಬರು ವ್ಯಕ್ತಿಗಳು ಭಾಗವಹಿದ್ದಾರೆ ಎಂಬ ಮಾಹಿತಿ ಬಂದಿದೆಯಾದರೂ ಅದು ಇನ್ನೂ ಖಚಿತಪಟ್ಟಲ್ಲ ಎಂದು ನಮ್ಮ ಪ್ರತಿನಿಧಿ ವರದಿ ಮಾಡಿದ್ದಾರೆ ಮಂಗಳೂರು ಜಲ್ಲಾ ವೆನ್ಲಾಕ್ ಆಸ್ತ್ರೆಯನ್ನು ಕೊರೋನಾ ಚಿಕಿತ್ಸೆಗಾಗಿ ಮೀಸಲಿಟ್ಟರುವುದರಿಂದ ಜಿಲ್ಲೆಯ ಖಾಸಗಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗಳಿಗೆ ದಾಖಲಾಗುತ್ತಿರುವ ಇತರ ಫಲಾನುಭವಿ ರೋಗಿಗಳಿಗೆ ಆಯುಷ್ಮಾನ್ ಭಾರತ್ ಸೌಲಭ್ಯ ಕಲ್ಪಿಸಲಾಗುವುದು ಡಯಾಲಿಸಿಸ್ ಅಗತ್ತ ಇರುವವರಿಗೆ ಯಾವುದೇ ತೊಂದರೆ ಆಗದಂತೆ ಖಾಸಗಿ ಆಸ್ತ್ರೆಗಳಲ್ಲಿ ಸೂಕ್ತ ವ್ಯವಸ್ಥೆ ಕಲ್ಲಿಸಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮನ್ರಾಜ್ ತೀಸಿದ್ದಾರೆ ಜಾಮರಾಜನಗರ ಜಿಲ್ಲೆಯ ನಗರ ಪ್ರದೇಶಗಳಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ಜನತೆ ಅಗತ್ತ ವಸ್ತುಗಳನ್ನು ಖರೀದಿ ಮಾಡಬೇಕು

ಅಂಬೇಡ್ಕರ್ ಭವನದ ಕ್ವಾರಂಟೈನ್ ಕೇಂದ್ರದಲ್ಲಿ ಇರಿಸಿ ಚಿಕಿಕ್ಸೆ ನೀಡಲಾಗುತ್ತಿದೆ ಎಂದು ಜಲ್ಲಾಧಿಕಾರಿ ಹೇಳಿದ್ದಾರೆ

ಪಡಿತರ ಪಡೆಯಲು ಜನರು ಹೆಚ್ಚಿಟ್ಟನ ಗುರುತು ನೀಡುವಂತಿಲ್ಲ ಆದರೆ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಬೇಕು ಈ ಬಗ್ಗೆ ಅಂಗಡಿ ಮಾಲೀಕರಿಗೆ ಮುನ್ನೆಚ್ಚರಿಕೆ ವಹಿಸಲು ತಿಳಿಸಲಾಗಿರ ಎಂದು ಜಿಲ್ಲಾಧಿಕಾರಿ ಆರ್

ಆರು ಜನ ಇನ್ನೂ ಜಿಲ್ಲೆಗೆ ಬಂದಿಲ್ಲ ಮೂವರು ಇತರೆ ಜಿಲ್ಲೆಗಳಲ್ಲಿರುವ ಮಾಹಿತಿಯಿದೆ ಎಂದು ಜಿಲ್ಲಾಧಿಕಾರಿ ಬಿ

ರಾಯಚೂರು ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಗರೀಬ್ ಕಲ್ಮಾಣ ಯೋಜನೆಯಡಿ ರೈತರು ದಿವ್ಮಾಂಗರು ಜನ್ಧನ್ ಖಾತೆ ಹೊಂದಿದ ಮಹಿಳಾ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಮೊದಲನೇ ವಾರ ಪಣ ಜಮಾ ಮಾಡಲಾಗುವುದು ಎಂದು ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಹೇಳಿದ್ದಾರೆ

ಆದರೆ ಇವರ ಪೈಕಿ ಎಷ್ಟು ಜನ ಸಮಾವೇಶದಲ್ಲಿ ಭಾಗಿಯಾಗಿದ್ದರು ಎಂಬ ಬಗ್ಗೆ ನಿಖರ ಮಾಹಿತಿ ಇನ್ನು ಲಭ್ಯವಾಗಿಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಗಾಣ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಜಾವೇದ್ ಅಕ್ತರ್ ಹೇಳದ್ದಾರೆ ಎಂದು ವಾರ್ತಾಸಂಶ್ವೆ ವರದಿ ಮಾಡಿದೆ ಮಾರಣಾಂತಿಕ ಕೊರೋನಾ ಸೋಂಕು ವ್ಯಾಪಿಸದಂತೆ ಸಂಘಟಿತ ಹೋರಾಟ ಅಗತ್ತವಾಗಿದೆ ಇದಕ್ಕೆ ಎಲ್ಲ ಸಮುದಾಯಗಳ ಸಹಕಾರ ಅಗತ್ಯ

ಇಂದು ಬೆಳಗ್ಗೆ ವೀಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ಸಂವಾದ ನಡೆಸಿದ ಅವರು ರಾಜ್ಯ ಜಿಲ್ಲೆ ತಾಲೂಕು ಮತ್ತು ಶ್ಯೀಯ ಮಟ್ಟಗಳಲ್ಲಿ ಕೊರೋನಾ ಸೋಂಕು ವಿರುದ್ಧದ ಹೋರಾಟಕ್ಕೆ ಧರ್ಮಗುರುಗಳ ಸಪಕಾರ ಪಡೆಯಬೇಕು ಜಿಲ್ಲಾ ಮ್ಯಾಜಿಸ್ಟೇಟರು ಶ್ರೀಯ ಮಟ್ಟದಲ್ಲಿ ಎಲ್ಲ ಸಮುದಾಯಗಳ ಧಾರ್ಮಿಕ ನಾಯಕರ ಸಭೆ ಕರೆದು ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಆವರ ಅನುಯಾಯಿಗಳಿಗೆ ಜಾಗೃತಿ ಮೂಡಿಸುವಂಕೆ ಮತ್ತು ಈಗ ನಡೆದಿರುವ ಕಾರ್ಯಕ್ರಮಗಳಿಗೆ ಸಪಕಾರ ನೀಡುವಂತೆ ಸೂಚಿಸಲು ತಿಳಿಸಬೇಕು ಎಂದು ಮೋದಿ ಸಲಹೆ ನೀಡಿದರು ಕೊರೋನಾ ಸೋಂಕಿನ ಓನ್ನಲೆಯಲ್ಲಿ ದೇತಾದ್ಯಂತ ಲಾಕ್ಡೌನ್ ಜಾರಿಯಿಂದ ಎಲ್ಲಾ ವಲಯಗಳು ತತ್ತರಿಸಿ ಹೋಗಿವೆ ಕೃಷಿ ವಲಯವೂ ಇದಕ್ಕೆ ಹೊರತಾಗಿಲ್ಲ ತಮ್ಮ ಉತ್ತನ್ನಗಳು ಪಾಳಾಗಿ ದೊಡ್ಡ ಪಾನಿಗೆ ಒಳಗಾಗಬೇಕಾಗುತ್ತದೆ ಎಂದು ಅನ್ನದಾತ ರೈತ ಕಂಗಾಲಾಗಿರುವುದು ಸಪಜವಾಗಿದೆ ಯಾವುದೇ ಕಾರಣಕ್ಕೂ ರೈತರು ಆತಂಕ ಪಡಬೇಕಾಗಿಲ್ಲ ಅವರಿಗೆ ಅಗತ್ಯ ನೆರವು ಕಲ್ಪಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಕೃಷಿ ಸಚಿವ ಬಿ

ವಿದ್ಕಾರ್ಥಿಗಳು ರಜೆ ದಿನಗಳನ್ನು ಅಧ್ಯಯನದ ಸಾರ್ಥಕ ಉದ್ವೇತಕ್ಕೆ ಬಳಸಿಕೊಳ್ಳುವಂತೆ ಸಚಿವರು ಮನವಿ ಮಾಡಿದರು